ವಿಶ್ವ ಆರೋಗ್ನ ಸಂಸ್ಥೆಯ ಕಾರ್ಯಕಾರಿ ಮಂಡಳಿ ಅಧ್ಯಕ್ಷರಾಗಿ ಕೇಂದ್ರ ಆರೋಗ್ನ ಕುಟುಂಬ ಕಲ್ಲಾಣ ಸಚಿವ ಡಾ ಹರ್ಷವರ್ಧನ್ ಅಧಿಕಾರ ಸ್ತೀಕಾರ

ರಾಜ್ಯದಲ್ಲಿನ ಹಾನಿಯನ್ನು ಅಂದಾಜಿಸಲು ಶೀಘದಲ್ಲಿಯೇ ಕೇಂದ್ರೀಯ ತಂಡ ಆಗಮಿಸಲಿದೆ ಎಂದು ಪ್ರಧಾನಿ ಪ್ರಕಟಿಸಿದ್ದಾರೆ ಇದಕ್ಕೂ ಮುನ್ನ ಪಶ್ಚಿಮ ಬಂಗಾಳ ಮುಖ್ಚಮಂತ್ರಿ ಮಮತಾ ಬ್ಲಾನರ್ಜಿ ಅವರೊಂದಿಗೆ ಪ್ರಧಾನಿ ಬಾಧಿತ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದರು

ನಂತರ ಬಷಿರತ್ನಲ್ಲಿ ನಡೆದ ಅಧಿಕಾರಿಗಳೊಂದಿಗಿನ ಸಭೆಯಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಲಾನರ್ಜಿ ರಾಜ್ಯದಲ್ಲಿ ಉಂಟಾಗಿರುವ ಹಾನಿಯನ್ನು ಸರಿಪಡಿಸಲು ಮನಶ್ಲೇತನ ಕಾರ್ಯಗಳಿಗೆ ಕೇಂದ್ರೀಯ ನೆರವು ಬಿಡುಗಡೆ ಮಾಡಬೇಕೆಂದು ಪ್ರಾಥಮಿಕ ವರದಿಯನ್ನು ಪ್ರಧಾನಿಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರಮೋದಿ ರಾಜ್ಯ ಸರ್ಕಾರಕ್ಷೆ ಎಲ್ಲಾ ರೀತಿಯ ಕೇಂದ್ರಿಯ ನೆರವು ಒದಗಿಸುವುದಾಗಿ ಭರವಸೆ ನೀಡಿದರು ಈ ನಡುವೆ ಚಂಡಮಾರುತದಿಂದ ರಾಜ್ಯದಲ್ಲಿ ಉಂಟಾಗಿರುವ ಭಾರೀ ಪ್ರಮಾಣದ ಜೀವ ಹಾನಿ ಹಾಗೂ ಆಸ್ತಿಪಾಸ್ತಿ ಹಾನಿಗೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ದುಃಖ ವ್ಯಕ್ಷಪಡಿಸಿದ್ದಾರೆ ನಂತರ ಪ್ರಧಾನಿ ನರೇಂದ್ರಮೋದಿ ಚಂಡಮಾರುತದಿಂದ ಹಾನಿಗೊಳಗಾಗಿರುವ ಒಡಿತಾ ರಾಜ್ಯದ ಬಾಧಿತ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದರು

ರಾಜ್ಯದಲ್ಲಿನ ಪರಿಶ್ಲಿತಿಯನ್ನು ಪೂರ್ಣವಾಗಿ ಸಮೀಕ್ಷೆ ನಡೆಸಿದ ನಂತರ ಕೇಂದ್ರ ಸರ್ಕಾರ ಮತ್ತಷ್ಣು ನೆರವು ಪ್ರಕಟಿಸಲಿದೆ ಎಂದು ಪ್ರಧಾನಿ ತಿಳಿಸಿದರು ಇದಕ್ಕೂ ಮುನ್ನಾ ಭುವನೇಶ್ವರ ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿ ಅವರನ್ನು ಒಡಿತಾ ಮುಖ್ಯಮಂತ್ರಿ ಬಿಜು ಪಟ್ನಾಯಕ್ ರಾಜ್ಯಪಾಲ ಗಣೇಶಿಲಾಲ್ ಕೇಂದ್ರ ಸಚಿವರಾದ ಧರ್ಮೆಂದ್ರ ಪ್ರಧಾನ್ ಪ್ರತಾಪ್ ಚಂದ್ರ ಸಾರಂಗಿ ಸ್ನಾಗತಿಸಿದರು

ಇದರ ಪರಿಣಾಮ ಗ್ವಹ ಸಾಲ ವಾಹನ ಸಾಲ ಹಾಗೂ ವೈಯಕ್ಕಿಕ ಸಾಲದ ಮೇಲಿನ ಬಡ್ಡಿದರ ಕಡಿತವಾಗಲಿದೆ

ಆಗಸ್ಟ್ ಖರವರೆಗೆ ಪಾವತಿ ವ್ಯವಸ್ಥೆ ವಿಸ್ತರಿಸಲಾಗಿದೆ ಎಂದು ಹೇಳಿದರು

ಆದರೆ ನಿರ್ಬಂಧಗಳನ್ನು ಅನಿಯಮಿತ ಅವಧಿಗೆ ಮುಂದುವರೆಸಲು ಸಾಧ್ಯವಿಲ್ಲ ಕೊರೊನಾ ಸೋಂಕು ಪರಡದಂತೆ ನಮ್ಲ ವರ್ತನೆಗಳಲ್ಲಿ ಕಠಿಣ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು ಇದೊಂದು ನಮ್ನ ಮುಂದಿರುವ ಮಾರ್ಗವಾಗಿದೆ ಎಂದು ಕೊರೊನಾ ವಿರುದ್ಧ ಹೋರಾಟದ ಉನ್ನತಾಧಿಕಾರದ ಗುಂಪಿನ ಅಧ್ಯಕ್ಷ ಡಾ

ಪೌಲ್ ಅಭಿಪ್ರಾಯಪಟ್ಟಿದ್ದಾರೆ ದೆಹಲಿಯಲ್ಲಿ ಆರೋಗ್ಗ ಸಚಿವಾಲಯದ ಸುದ್ದಿಗೋಷ್ಟಿಯಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ಕೊರೊನಾ ವೈರಸ್ ಬೆಳವಣಿಗೆಯ ಗತಿ ಸೋಂಕು ಹರಡುವಿಕೆಯ ಗಣಿತವನ್ನು ಅವಲಂಭಿಸಿದ್ದು ಸಮಾಜ ಹಾಗೂ ಸಮುದಾಯದ ವರ್ತನೆಯೂ ಕಾರಣವಾಗಲಿದೆ ಆದರೆ ಇದನ್ನು ನಾವು ಊಹಿಸಬಹುದು ಹೀಗೆ ಆಗಲಿದೆ ಎಂದು ಭವಿಷ್ಕ ನುಡಿಯಲು ಸಾಧ್ವವಿಲ್ಲ ಎಂದಿದ್ದಾರೆ ಕೊರೊನಾ ವಿರುದ್ದದ ಹೋರಾಟ ಒಂದು ಸಮರವಲ್ಲ ಇದೊಂದು ಆಂದೋಲನಾ ಜನಾಂದೋಲನಕ್ಕೆ ಜಾಗೃತಿ ಒಂದೇ ಸಾಲದು ನಮ್ಮ ವರ್ತನೆಗಳನ್ನು ಬದಲಾಯಿಸಿಕೊಳ್ಳುವ ಅಗತ್ತವಿದೆ ನಮ್ಮ ಸಂಕಲ್ಪವನ್ನು ಸಿದ್ದಿಗೆ ಪರಿವರ್ತಿಸುವ ಅಗತ್ಯವಿದೆ ಎಂದು ಹೇಳಿದ್ದಾರೆ ಕೇವಲ ಎರಡು ತಿಂಗಳಲ್ಲಿ ದೇಶದ ಆರೋಗ್ಯ ಮೂಲ ಸೌಕರ್ಯಗಳನ್ನು ಸದ್ಯಢಗೊಳಿಸಲಾಗಿದೆ

ದೇಶದಲ್ಲಿ ಪ್ರತಿನಿತ್ತ ಒಂದು ಲಕ್ಷಕ್ಕೂ ಹೆಚ್ಚು ಕೊರೊನಾ ಪರೀಕ್ಷೆ ನಡೆಸುವ ಸಾಮರ್ಥ್ವ ವೃದ್ದಿಸಲಾಗಿದೆ

ಹರ್ಷವರ್ಧನ್ ವಿಶ್ವ ಆರೋಗ್ಲ ಸಂಸ್ಥೆಯ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾಗಿ ಇಂದು ಅಧಿಕಾರ ವಹಿಸಿಕೊಂಡರು

ಹಿರೋಕಿ ನಕಟಾನಿ ಅವರಿಂದ ಹರ್ಷವರ್ಧನ್ ಅಧಿಕಾರ ಸ್ನೀಕರಿಸಿದರು

ಭಾರತವನ್ನು ಮೂರು ವರ್ಷಗಳ ಅವಧಿಗೆ ಆಯ್ಲೆ ಮಾಡಲಾಗಿತ್ತು ಪಾಕಿಸ್ತಾನ ಇಂಟರ್ನ್ಯಾಷನಲ್ ಏರ್ಲೈನ್ಸ್ಗೆ ಸೇರಿದ ವಿಮಾನವೊಂದು ಕರಾಚಿಯಲ್ಲಿ ಪತನಗೊಂಡಿದೆ